ನಮ್ದಲ್ಲಿ ಯಾವುದೇ ರೀತಿಯ ಒಡಕ್ಕಲ್ಲ ರಾಜೀನಾಮೆ ಹಿಂಪಡೆಯುವ ಪ್ರಕ್ಷೆಯೇ ಇಲ್ಲ ಎಂದು ಶಾಸಕ ಎಸ್

ಸೋಮಶೇಖರ್ ಸ್ಪಷ್ಟಪಡಿಸಿದ್ದಾರೆ ಮುಂಬೈನ ಖಾಸಗಿ ಹೋಟಲ್ನಲ್ಲಿ ನಡೆದ ಸುದ್ಗಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಟಿ

ನಾಗರಾಜ್ ಅವರು ಕೂಡ ತಮ್ಮ ಜೊತೆ ಸೇರಿದ್ದಾರೆ ಚಿಕ್ಕಬಳ್ಳಾಪುರ ತಾಸಕ ಡಾ ಸುಧಾಕರ್ ದೆಹಲಿಯಲ್ಲಿದ್ದು ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ ಇಬ್ಬರು ಪಕ್ಷೇತರರು ತಮ್ಮ ನಿಲುವಿಗೆ ಬದ್ಧರಾಗಿದ್ದಾರೆ ಎಂದು ತಿಳಿಸಿದರು ಶಾಸಕ ಎಂಟಬಿ ನಾಗರಾಜ್ ಮಾತನಾಡಿ ತಾವು ರಾಜೀನಾಮೆ ಹಿಂಪಡೆಯುವ ಪ್ರಕ್ಷೆಯೇ ಇಲ್ಲ ತಮ್ಮ ಜೊತೆ ಯಾವುದೇ ಬಿಜೆಪಿ ಮುಖಂಡರು ಮುಂಬೈಗೆ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು ಶಾಸಕರ ರಾಜೀನಾಮೆಯಿಂದ ಸಮಿತ್ರ ಸರ್ಕಾರಕ್ಕೆ ಎದುರಾಗಿರುವ ಆತಂಕ ನಿವಾರಣೆಗೆ ದಿನವಿಡಿ ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಅತೃಪ್ತರ ಮನವೊಲಿಕೆಯ ಪ್ರಯತ್ನದಲ್ಲಿ ತೊಡಗಿದ್ದರು ಸಂಜೆ ವೇಳೆಗೆ ಬೆಂಗಳೂರಿನ ಕುಮಾರ ಕೃಪಾ ಅತಿಥಿಗೃಹದಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ನಡೆಯಿತು ಸಭೆಯಲ್ಲಿ ಮುಖ್ಖಮಂತ್ರಿ ಹೆಚ್

ಕುಮಾರಸ್ವಾಮಿ ಮಾಜಿ ಮುಖ್ಖಮಂತ್ರಿ ಸಿದ್ದರಾಮಯ್ಯ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಉಪಮುಖ್ಚಮಂತ್ರಿ ಡಾ

ಪರಮೇಶ್ವರ್ ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದರು ಈ ವೇಳೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಡಿ

ಶಿವಕುಮಾರ್ ರಾಜ್ಯ ಸರ್ಕಾರ ಸುಭದ್ರವಾಗಿದ್ದು ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ಹೇಳಿದರು ಸರ್ಕಾರ ಉಳಿಯುವ ಆತ್ಮವಿಶ್ವಾಸ ನಮಗಿದೆ ಇದೊಂದು ಕೆಟ್ಟ ಗಳಿಗೆಯಷ್ಟೇ ಎಂದರು ಬಿಜೆಪಿ ನಾಯಕರು ಈ ಹಿಂದೆ ಶಾಸಕರು ರಾಜೀನಾಮೆ ನೀಡಿದ ಸಂದರ್ಭದಲ್ಲೂ ಶಾಸಕರ ರಾಜೀನಾಮೆಗೂ ತಮಗೂ ಸಂಬಂಧವಿಲ್ಲ ಎಂದು ಹೇಳಿದ್ದರು ಆದರೆ ನೇರವಾಗಿ ಆಪರೇಷನ್ ಕಮಲ ನಡೆಸುತ್ತಿದ್ದಾರೆ ಎಂದು ಡಿ

ಶಿವಕುಮಾರ್ ಆರೋಪಿಸಿದರು

ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ

ತಿವಕುಮಾರ್ ಮನವೊಲಿಕೆಯಿಂದ ರಾಜೀನಾಮೆ ವಾಪಾಸ್ ಪಡೆದು ಸಮಿತ್ರ ಸರ್ಕಾರದಲ್ಲಿ ಮುಂದುವರೆಯುದಾಗಿ ಅವರು ತಿಳಿಸಿದ್ದರು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕ ಸ್ಟಾನಕ್ಕೆ ರಾಜೀನಾಮೆ ವಿಚಾರದಲ್ಲಿ ಯಾವುದೇ ಪ್ರಕ್ರಿಯೆ ನೀಡುವುದಿಲ್ಲ ತಮ್ಮ ರಾಜೀನಾಮೆ ವಾಪಾಸ್ ತೆಗೆದುಕೊಳ್ಳುವುದೇ ಬೇಡವೇ ಎಂಬ ಬಗ್ಗೆ ನಿರ್ದಾರ ಮಾಡುತ್ತೇನೆ ತಮ್ಮ ಪುತ್ರಿ ಯಾವುದೇ ನಿರ್ಧಾರ ಕೈಗೊಳ್ಳಲು ಸ್ವತಂತ್ರರು ರಾಜೀನಾಮೆ ವಾಪಸ್ ಪಡೆಯದಂತೆ ಬಿಜೆಪಿ ನಾಯಕರು ಒತ್ತಡ ಹೇರಿಲ್ಲ ಬಿಜೆಪಿ ನಾಯಕರ ಬೇಟಿ ಕುರಿತಂತೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ ಎಂದು ಹೇಳಿದರು ಈ ನಡುವೆ ಕಾಂಗ್ರೆಸ್ ಶಾಸಕರ ಶಾಸಕಾಂಗ ಪಕ್ವದ ಸಭೆ ನಾಳೆ ದೆಳಗ್ಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ

ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವೆ ನಾಳೆ ಸೋಮವಾರವೇ ವಿಶ್ವಾಸಮತ ಯಾಚಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಷ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಹದಿನೈದು ಶಾಸಕರು ಈಗಾಗಲೇ ರಾಜಿನಾಮೆ ನೀಡಿ ಸುಪ್ರೀಂಕೋರ್ಟ್ ಮೆಟ್ಟಲೇರಿದ್ದಾರೆ ಆದ್ದರಿಂದ ಸದನ ಕಲಾಪ ವ್ಯವಹಾರ ಸಮಿತಿ ಸಭೆ ಸೇರಿ ಸೋಮವಾರವೇ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು ಕಾಂಗ್ರೆಸ್ ಶಾಸಕಿ ಲಕ್ಷೀ ಹೆಬ್ಬಾಳ್ಕರ್ ಬಿಜೆಪಿ ಸೇರುವ ಪ್ರಕ್ಷೆಯೇ ಇಲ್ಲ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯಾವುದೇ ಪ್ರಯತ್ನ ನಡೆಸಿಲ್ಲ

ಅತ್ಯಪ್ತ ಶಾಸಕ ಕಾಂಗ್ರೆಸ್ ಹಿರಿಯ ಮುಖಂಡ ರಾಮಲಿಂಗಾರೆಡ್ಡಿ ಅವರ ಜೊತೆ ಪಕ್ಷದ ಹಿರಿಯ ಮುಖಂಡರು ಮಾತುಕತೆ ನಡೆಬಿದ್ದು ರಾಜೀನಾಮೆಯನ್ನು ವಾಪಸ್ ಪಡೆಯುವ ಭರವಸೆ ಇದೆ ಎಂದು ಕೆಬಿಸಿಸಿ ಕಾರ್ಯಾಧ್ವಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದು ಅವರ ಅವಶ್ಲಕತೆ ಪಕ್ಷಕ್ಕೆ ಇದೆ ಎಂದು ತಿಳಿಸಿದರು ಪಕ್ಷದ ಹಿರಿಯ ಮುಖಂಡ ಎಚ್

ಪಾಟೀಲ್ ಮಾತನಾಡಿ ರಾಮಲಿಂಗಾರೆಡ್ಡಿಯವರು ತಮ್ಮ ರಾಜೀನಾಮೆ ಹಿಂಪಡೆಯುವಂತೆ ಮನವೊಲಿಕೆ ಮಾಡಲಾಗಿದೆ ಪಕ್ಷಕ್ಕೆ ಇಂತಹ ಹಿರಿಯ ಮುಖಂಡರ ಅಗತ್ತವಿದೆ ಅವರ ಸೇವೆ ಅಗಾಧವಾಗಿದೆ ಸರ್ಕಾರಕ್ಕೆ ತಮ್ಮ ಬೆಂಬಲ ನೀಡಬೇಕೆಂದು ಪಕ್ಷದ ಹಿರಿಯ ಮುಖಂಡರು ಅವರಿಗೆ ಮನವಿ ಮಾಡಿದ್ದಾರೆ ಎಂದು ಹೇಳಿದರು

ಇಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಿದೆ ಎಂದು ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವೇಗೌಡ ಹಾಗೂ ಅವರ ಕುಟುಂಬದವರು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ತಾವು ಅತೃಪ್ತ ಶಾಸಕರಲ್ಲ ರಾಜ್ಯದ ಜನತೆಗೆ ಸಮಿಶ್ರ ಸರ್ಕಾರದ ಮೇಲಿರುವ ಅತೃಪ್ತಿ ಅಸಮಾಧಾನದ ಪ್ರತಿನಿಧಿಯಾಗಿ ರಾಜೀನಾಮೆ ನೀಡಿದ್ದೇವೆ ಎಂದು ತಿಳಿಸಿದರು

ನಾಳೆ ನೌಕೆ ಉಡಾವಣೆಗೆ ಭಾರತೀಯ ಬಾಹ್ವಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೊ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಂಡಿದೆ

ಲ್ಯಾಂಡರ್ ವಿಕ್ರಮ ಮತ್ತು ಅಂಗಾರಕನಲ್ಲಿ ನೌಕೆಯನ್ನು ಸೂಕ್ಷ್ಮವಾಗಿ ಇಳಿಸುವ ರೋವರ್ ಪ್ರೋಗ್ಯಾನ್ ಅನ್ನು ರಾಕೆಟ್ ಕೊಂಡೊಯ್ನಲಿದೆ

ವಿಕ್ರಮ ಚಂದ್ರನ ದಕ್ಷಿಣ ರುವದಲ್ಲಿ ಇಳಿಯಲಿದೆ ಇದೇ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧುವದಲ್ಲಿ ಮಾನವ ನಿರ್ಮಿತ ವಸ್ತು ಇಳಿಯಲಿದೆ ಚಂದ್ರನ ಮೇಲಿನ ಮೇಲ್ವೈ ಭಾಗ ನೀರಿನ ಲಭ್ಯತೆ ಮತ್ತು ಇತರ ಮಾಹಿತಿಗಳನ್ನು ನೌಕೆ ಸಂಗ್ರಹಿಸುವ ನಿರೀಕ್ಷೆಯಿದೆ

ದೇಶದ ಅತಿ ಮಹತ್ವದ ಬಾಹ್ವಾಕಾಶ ಕಾರ್ಯಕ್ರಮದ ಯಶ್ಲಿಗೆ ಜನರು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಸಂವಾದಗಳಲ್ಲಿ ಶುಭ ಹಾರೈಕೆಗಳನ್ನು ಕಳುಹಿಸುತ್ತಿದ್ದಾರೆ

ಸದ್ಯದಲ್ಲಿ ಬಿಜೆಪಿ ಅಧಿಕಾರ ಪಡೆಯಲಿದೆ ಎಂದು ಚಾಮರಾಜನಗರ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ಪ್ರಸಾದ್ ಹೇಳಿದ್ದಾರೆ ಚಾಮರಾಜನಗರದಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವು ಅತೃಪ್ತ ಶಾಸಕರು ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಸ್ವೀಕರ್ ಅವರಿಗೆ ನಿರ್ದೆಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸಭಾಧ್ಯಕ್ಷರು ಕೂಡ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ವರದಿ ನೀಡಲಿದ್ದು ಸದ್ಯದಲ್ಲಿಯೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರ ಪತನಗೊಳ್ಳಲಿದೆ ಎಂದು ತಿಳಿಸಿದರು

ಡಿ ಕುಮಾರಸ್ವಾಮಿ ಶಾಸಕರ ವಿಶ್ವಾಸವನ್ನು ಗಳಿಸುವಲ್ಲಿ ವಿಫಲರಾಗಿದ್ದು ಇವರಿಬ್ಬರು ಅತೃಪ್ತ ಶಾಸಕರರೊಂದಿಗೆ ನಡೆಸಿರುವ ರಾಜೀಸಂಧಾನಗಳು ಯಾವುದೇ ಫಲ ನೀಡುವುದಿಲ್ಲ ಎಂದರು

ಪರಿಹಾರದ ಜೊತೆಗೆ ನೀರಿನ ಮಹತ್ವ ಹಾಗೂ ಉಳಿಸುವಿಕೆ ಬಗ್ಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಸಮರ್ಪಣ ರಂಗಕಲಾವಿದರ ತಂಡ ಜಲಜಾಗೃತಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತ್ತು ಬೆಂಗಳೂರು ನಗರದ ಲಾಲ್ ಬಾಗ್ ಜಯನಗರದ ಮೈಯಾಸ್ ವೃತ್ತದ ಬಳಿ ಬೆಂಗಳೂರ್ ನೀರಿಲ್ಲ ಹೆಸರಿನ ಬೀದಿ ನಾಟಕ ಪ್ರದರ್ಶಿಸಲಾಯಿತು ಬೆಂಗಳೂರಿನಲ್ಲಿ ಪ್ರತಿಹನಿ ನೀರನ್ನು ಕಾಪಾಡುವಶೇಖರಿಸಿಡುವ ಮಳೆ ಕೊಯ್ಲ ಪದ್ದತಿ ಹಾಗೂ ಪ್ರಸಕ್ತ ಚೆನ್ನೈನಲ್ಲಿ ಎದುರಾಗಿರುವ ಜಲ ಸಮಸ್ಥೆ ಸೇರಿದಂತೆ ಹಲವು ರೀತಿಯ ನೀರಿನ ಸಮಸ್ಥೆ ಕುರಿತು ಬೀದಿ ನಾಟಕದ ಮೂಲಕ ಅರಿವು ಮೂಡಿಸಲಾಯಿತು

ನಿಸರ್ಗದ ಮೇಲೆ ದೌರ್ಜನ್ಣವನ್ನು ಸಹಿಸುವುದಿಲ್ಲರಾಜ್ಜ ಸರ್ಕಾರದ ಯೋಜನೆಗೆ ವಿರೋಧವಿದೆ ಎಂದರು

ಸಂತೋಷ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ಪ್ರಕಟಣೆ ತಿಳಿಸಿದೆ

ನಾಮಫಲಕವನ್ನು ಮೈಸೂರು ನಗರ ಪಾಲಿಕೆ ವತಿಯಿಂದ ಇಂದು ಉದ್ಘಾಟನೆ ಮಾಡಲಾಯಿತು

ಬೆಂಗಳೂರಿನಲ್ಲಿ ಸಾಮಾನ್ಯ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ